ಭದ್ರತಾಪಡೆಗಳು ಕಟ್ಟೆಚ್ಚರವಹಿಸಬೇಕೆಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ

ಈ ಸವಾಲಿಗೆ ಅನುಗುಣವಾಗಿ ಎನ್ಎಸ್ಜಿ ತನ್ನ ಕೌಶಲ ಮತ್ತು ತಾಂತ್ರಿಕತೆಯನ್ನು ಹೆಚ್ಚಿಚಿೊಳ್ಳುತ್ತಿದೆ ಎಂದು ಅವರು ತಿಳಿಸಿದರು ದೇತದಲ್ಲಿ ಬಹುಮುಖ್ಯವಾಗಿ ಭದ್ರತಾಪಡೆಗಳ ಕಟ್ಟೆಚ್ಚರದಿಂದ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಯಾವುದೇ ದೊಡ್ಡ ಭಯೋತ್ವಾದಕ ದಾಳಿ ಸಂಭವಿಸಿಲ್ಲ ಎಂದು ಸಚಿವರು ಹೇಳಿದರು ಜಮ್ನು ಮತ್ತು ಕಾಶ್ಮೀರವನ್ನು ಹೊರತುಪಡಿಸಿ ದೇಶದ ಉಳಿದೆಡೆ ಭಯೋತ್ವಾದಕ ದಾಳಿಯನ್ನು ನಿಯಂತ್ರಿಸುವಲ್ಲಿ ಭದ್ರತಾಪಡೆಗಳು ಯಶಸ್ವಿಯಾಗಿದೆ ಎಂದು ಅವರು ತಿಳಿಸಿದರು ಜಮ್ನು ಮತ್ತು ಕಾಶ್ಮೀರದಲ್ಲಿ ಭದ್ರತಾಪಡೆಗಳ ನಡುವೆ ಅತ್ತುತ್ತಮ ಸಮನ್ವಯತೆ ಇದ್ದು ಯಶಸ್ವಿ ಭದ್ರತಾ ಕಾರ್ಯಾಚರಣೆಗಳನ್ನು ನಡೆಸಲಾಗಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು

ಕ್ರೀಡಾಪಟುಗಳ ಸಾಧನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು ಬೌದ್ದಿಕ ಸಾಮರ್ಥ್ಯ ಈ ಕ್ರೀಡಾಳುಗಳ ಯಶಸ್ಸಿನ ಪ್ರಮುಖ ಅಂಶ ಎಂದು ನುಡಿದರು

ಪದಕ ವಿಜೇತರ ತರಬೇತಿದಾರರ ಬಗ್ಗೆ ಸಹ ಮೋದಿ ಪ್ರಶಂಸೆ ವ್ಯಕ್ತಪಡಿಸಿದರು

ಜನರು ತಮ್ನ ಚಿಂತನೆ ಅಭಿಪ್ರಾಯಗಳನ್ನು ನರೇಂದ್ರ ಮೋದಿ ಆ್ವಪ್ ಮತ್ತು ಮೈ ಗೌ ಓಪನ್ ಫೋರಂನಲ್ಲಿ ವ್ಚಕ್ತಪಡಿಸಬಹುದಾಗಿದೆ

ರಾಜ್ಞದಲ್ಲಿ ಎರಡು ಹಂತಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ

ಛತ್ತೀಸ್ಗಢ್ನ ರಾಜನಂದಗಾವ್ ಜಿಲ್ಲೆಯ ಮಾನ್ಸುರ್ ಪ್ರದೇಶದ ಪನಬರಸ್ ಗ್ರಮದ ಸಮೀಪ ಮಾವೋವಾದಿಗಳು ನೆಲಬಾಂಬ್ ಸ್ವೋಟಿಸಿದ ಘಟನೆಯಲ್ಲಿ ಕೇಂದ್ರೀಯ ಪಡೆ ಐಟಿಬಿಪಿಯ ಮೂವರು ಯೋಧರು ಗಾಯಗೊಂಡಿದ್ದಾರೆ ಐಟಿಬಿಪಿಯ ತಂಡ ಶೋಧನಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾಗ ಈ ಸ್ವೋಟ ಸಂಭವಿಸಿದೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ

ಈ ಇಬ್ಬರೂ ಎಂಎಲ್ಎಗಳು ಇಂದು ಮಧ್ಯಾಹ್ನ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದಾರೆ

ಪ್ರಕರಣಗಳನ್ನು ಆರಂಭಿಕ ಹಂತದಲ್ಲಿಯೇ ಗುರುತಿಸಲು ಸಾಧ್ಯವಾಗುವಂತೆ ಸರ್ವೇಕ್ಷಣೆಯನ್ನು ಬಲಗೊಳಿಸಬೇಕೆಂದು ಅವರು ಒತ್ತಿ ಹೇಳಿದರು

ಈ ವಾರ್ತೆಗಳನ್ನು ಆಕಾಶವಾಣೆಯಿಂದ ಕೇಳುತ್ತಿದ್ದೀರಿ

ರಾಧಾಮೋಹನ್ ಸಿಂಗ್ ಅವರು ದೆಹಲಿಯಲ್ಲಿಂದು ವಿಕ್ಷ ಆಹಾರ ದಿನದ ಅಂಗವಾಗಿ ನಡೆದ ಎರಡು ದಿನಗಳ ಕೃಷಿ ನವೋದ್ದಮ ಮತ್ತು ಉದ್ದಮಶೀಲತಾ ಸಮಾರಂಭದ ಉದ್ವಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು

ಹೊಸ ಹೆಸರು ಇಂದಿನಿಂದಲೇ ಅನ್ವಯವಾಗುವುದು

ನಾಲ್ವರು ಮಹಿಳೆಯರು ಹಾಗೂ ಒಂದು ಮಗುವಿನ ಸಾವಿಗೆ ಸಂಬಂಧಿಸಿದ

ಇದು ಪ್ರಸ್ತುತ ಸಾಲಿನ ಅಕ್ಟೋಬರ್ ಡಿಸೆಂಬರ್ ತ್ರೈಮಾಸಿಕಕ್ಕೆ ಅನ್ವಯವಾಗುವುದು

ಕೃಷಿ ಗ್ರಾಮೀಣಾಭಿವೃದ್ಧಿ ಆಹಾರ ಪೂರೈಕೆ ಮತ್ತು ನಾಗರಿಕ ಆರೋಗ್ಯ ಹಾಗೂ ಇಂಜಿನಿಯರಿಂಗ್ ಇಲಾಖೆಯ ಸಹಯೋಗದಲ್ಲಿ ವಿಕೋಪ ನಿರ್ವಹಣಾ ಇಲಾಖೆ ಹಲವಾರು ಪರಿಹಾರ ಕ್ರಮಗಳನ್ನು ರೂಪಿಸಿದೆ ಯಾವುದೇ ದುಷ್ಟತ್ಯವನ್ನು ನಿರ್ಭೀತಿಯಿಂದ ವರದಿ ಮಾಡಲು ಸುಳಿವು ನೀಡುವವರಿಗೆ ಸೂಕ್ತ ವಾತಾವರಣ ನಿರ್ಮಿಸುವಂತೆ ಉಪರಾಷ್ಟಪತಿ ಎಂ ವೆಂಕಯ್ಚನಾಯ್ಡು ಸಂಘಟನೆಗಳಿಗೆ ಕರೆ ನೀಡಿದ್ದಾರೆ